ಈ ಕುರಿತು ಪ್ರಕಟಣೆಯಲ್ಲಿ ತಿಳಿಸಿರುವ ಶ್ನೇತ ಭವನದ ಪತ್ರಿಕಾ ಕಾರ್ಯದರ್ಶಿ ಸ್ಲೆಫನ್ ಗ್ರೀಶಮ್ ಟ್ರಂಪ್ ಆಡಳಿತದಲ್ಲಿ ಭಾರತ ಅಮೆರಿಕ ಸಂಬಂಧಗಳಲ್ಲಿನ ನೂತನ ಸ್ವೇಹಶೀಲತೆಯ ಪ್ರತಿಬಿಂಬಕವಾಗಿ ಇತ್ತೀಚಿನ ಇತಿಹಾಸದಲ್ಲಿ ಪ್ರಥಮ ಭಾರಿಗೆ ಎರಡು ದೊಡ್ಡ ಪ್ರಚಾಪ್ರಭುತ್ವ ರಾಷ್ಟಗಳ ನಾಯಕರು ಜಂಟಿ ರ್ಕಾಲಿಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಎಂದು ತಿಳಿಸಿದೆ

ಹೌ ಡು ಯು ಡೂ ನೀವು ಹೇಗಿದ್ದೀರಿ ಎನ್ನುವುದರ ಸಂಕ್ಷಿಪ್ತ ರೂಪ ಹೌಡಿ ಆಗಿದ್ದು ನೈಋತ್ಯ ಅಮೆರಿಕದಲ್ಲಿ ಸಾಮಾನ್ಯವಾಗಿ ಸ್ನೇಹಪರವಾಗಿ ಬಳಸುವ ಪದ ಇದಾಗಿದೆ ನರೇಂದ್ರ ಮೋದಿ ಮತ್ತು ಟ್ರಂಪ್ ನಡುವಿನ ಜಂಟಿ ಕ್ಕಾಲಿಯು ಅಮೆರಿಕ ಮತ್ತು ಭಾರತದ ಜನರ ನಡುವಿನ ಬಲವಾದ ಬಾಂಧವ್ಯವನ್ನು ಒತ್ತಿ ಹೇಳಲು ಉತ್ತಮ ಅವಕಾಶವಾಗಿದೆ ಎಂದು ಗ್ರೀಶಮ್ ಹೇಳದ್ದಾರೆ ಅಮೆರಿಕದಲ್ಲಿರುವ ಭಾರತೀಯ ರಾಯಭಾರಿ ಹರ್ಷವರ್ಧನ್ ಕೃಂಗ್ಲಾ ಈ ಕಾರ್ಯಕ್ರಮದಲ್ಲಿ ಟ್ರಂಪ್ ಪಾಲ್ಗೊಳ್ಳುವಿಕೆ ಐತಿಹಾಸಿಕ ಮತ್ತು ಅಭೂತಪೂರ್ವ ಎಂದು ಕರೆದಿದ್ದಾರೆ ಜತೆಗೆ ಉಭಯ ದೇಶಗಳ ನಡುವಿನ ಸ್ನೇಹ ಸಂಬಂಧ ಸಹಕಾರ ಮತ್ತು ಅಭಿವೃದ್ದಿಯ ಪ್ರತಿಬಿಂಬವಾಗಿದೆ ಎಂದಿದ್ದಾರೆ ಉಭಯ ನಾಯಕರ ನಡುವೆ ಈ ವರ್ಷ ನಡೆಯಲಿರುವ ಮೂರನೇ ಸಭೆ ಇದಗಿದೆ

ಹೌಸ್ಟನ್ ನಲ್ಲಿ ಭಾರತೀಯ ಸಮುದಾಯದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿರ್ಣಯ ಉಭಯ ದೇಶಗಳ ನಡುವಿನ ಬಾಂಧವ್ಯ ಬಲವರ್ಧನೆಯ ಸಂಕೇತವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಪ್ರಧಾನಿ ತಮ್ಮ ಟ್ವೀಟ್ನಲ್ಲಿ ಇದು ಭಾರತ ಮತ್ತು ಅಮೆರಿಕ ನಡುವಿನ ವಿಶೇಷ ಸ್ನೇಹದ ಪ್ರತೀಕ

ಪಾಕ್ ಆಕ್ರಮಿತ ಕಾಶ್ಮೀರವನ್ನೂ ಇಸ್ಲಾಮಾಬಾದ್ ತೊರೆಯಬೇಕು ಎಂದು ಬ್ರಿಟಿಷ್ ಸಂಸದ ಬಾಬ್ ಬ್ಲಾಕ್ಮನ್ ಹೇಳಿಕೆ ನೀಡಿ ಭಾರತಕ್ಕೆ ಬೆಂಬಲ ಸೂಚಿಸಿದ್ದಾರೆ ಯುಕೆಯಲ್ಲಿರುವ ಕಾಶ್ಮೀರಿ ಪಂಡಿತರು ಆಯೋಜಿಸಿದ್ದ ಬಲಿದಾನ ದಿನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಜಮ್ಮ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಗಿದ್ದು ಈ ಇಡೀ ಪ್ರದೇಶದಲ್ಲಿ ಭಾರತಕ್ಕೆ ಸಾರ್ವಭೌಮತ್ವದ ಪಕ್ಕಿದೆ ಎಂದರು ಬ್ಲಾಕ್ ಮನ್ ಅವರ ಬದ್ಧತೆ ಮತ್ತು ಬೆಂಬಲಕ್ಕೆ ಯುಕೆಯ ಭಾರತ ರಾಯಭಾರಿ ರುಚಿ ಫನಶ್ಯಾಮ್ ಕೃತಜ್ಞತೆ ಸಲ್ಲಿಸಿದ್ದಾರೆ

ಸ್ಲೋವೇನಿಯಾ ಅಧ್ಯಕ್ಷ ಬೋರುಟ್ ಪಹೋರ್ ಅವರನ್ನು ಇಂದು ಕೋವಿಂದ್ ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ ಉಭಯ ದೇಶಗಳ ನಡುವೆ ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿ ವಿಸ್ತೃತ ಸಹಕಾರಕ್ಕಾಗಿ ನಿಯೋಗ ಮಟ್ಟದ ಮಾತುಕತೆಗಳಲ್ಲಿ ರಾಮನಾಥ ಕೋವಿಂದ್ ಭಾಗವಹಿಸಲಿದ್ದಾರೆ ಮತ್ತು ಪಲವಾರು ಒಪ್ಪಂದಗಳಿಗೆ ಸಹಿ ಪಾಕಲಾಗುತ್ತದೆ ಯುದ್ಧದಲ್ಲಿ ಮಡಿದ ಹುತಾತ್ಕರ ಸ್ಥಾರಕಕ್ಕೆ ರಾಷ್ಟಪತಿಯವರು ಪುಷ್ವನಮನ ಸಲ್ಲಿಸಲಿದ್ದಾರೆ

ಭಾರತದಿಂದ ಸ್ನೋವೆನಿಯಾಗೆ ರಫ್ತಾಗುವ ಪ್ರಮುಖ ವಸ್ತುಗಳಲ್ಲಿ ಔಷಧಗಳು ಸಾವಯವ ರಾಸಾಯನಿಕಗಳು ಖನಿಜ ಇಂಧನಗಳು ಕಾಫಿ ಚಹಾ ಸಂಬಾರ ಪದಾರ್ಥಗಳು ಕಬ್ಬಣ ಮತ್ತು ಸ್ಟೀಲ್ ಸೇರಿದೆ ಕಾಶ್ಮೀರ ಕಣಿವೆಯಲ್ಲಿ ಆದಪ್ಟು ಶೀಘ್ರ ಸಹಜ ಸ್ಥಿತಿ ಮರುಸ್ಥಾಪಿಸಲು ಕೇಂದ್ರ ಸರ್ಕಾರ ಎಲ್ಲ ಸಾಧ್ಯ ಪ್ರಯತ್ನಗಳನ್ನು ಮಾಡುವಂತೆ ಸುಪ್ರೀಂಕೋರ್ಟ್ ಇಂದು ಸೂಚನೆ ನೀಡಿದೆ ಮುಖ್ಯನ್ನಾಯಮೂರ್ತಿ ರಂಜನ್ ಗೊಗೋಯ್ ಹಾಗೂ ನ್ವಾಯಮೂರ್ತಿ ಎಸ್

ಎ ನಜೀರ್ ಅವರನ್ನೊಳಗೊಂಡ ಪೀಠ ಕಣಿವೆಯಲ್ಲೇ ಬಂದ್ ವಾತಾವರಣವಿದ್ದು ಜಮ್ಮ ಕಾಶ್ಮೀರ ಹೈಕೋರ್ಟ್ ಪ್ರಕರಣದ ವಿಚಾರಣೆ ನಡೆಸಬಹುದಾಗಿದೆ ಎಂದು ಅಭಿಪ್ರಾಯಪಟ್ಟದೆ ಎಲ್ಲಾ ಕಾಶ್ಮೀರ ಮೂಲದ ವೃತ್ತಪ್ರತಿಕೆಗಳು ಕಾರ್ಯನಿರ್ವಹಿಸುತ್ತಿದ್ದು ಸರ್ಕಾರ ಎಲ್ಲ ಸಾಧ್ಯ ನೆರವು ನೀಡಿದೆ ಎಂದು ಕೇಂದ್ರ ಸರ್ಕಾರ ನ್ವಾಯಾಲಯಕ್ಕೆ ಮಾಹಿತಿ ನೀಡಿದೆ ಅಲ್ಲದೇ ದೂರದರ್ಶನೆ ಸೇರಿದಂತೆ ಕೆಲವು ಎಫ್

ಜಾಲಗಳೂ ಕೂಡ ಕಾರ್ಯನಿರ್ವಹಿಸುತ್ತಿದೆ ಎಂದು ಕೇಂದ್ರ ಹೇಳಿದೆ ಜಮ್ನು ಕಾಶ್ನೀರದಲ್ಲಿ ಶಾಂತಿ ಸ್ಟಾಪನೆಗೆ ಕ್ಟೆಗೊಂಡ ಕ್ರಮಗಳ ಬಗ್ಗೆ ವಿಸ್ತತ ಮಾಹಿತಿಯುಳ್ಳ ಅಫಿಡವಿಟ್ ಸಲ್ಲಿಸುವಂತೆ ಅಟಾರ್ನಿ ಜನರಲ್ ಕೆ

ವೇಣುಗೋಪಾಲ್ ಅವರಿಗೆ ಪೀಠ ಸೂಚಿಸಿದೆ ಜಮ್ಮ ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನ ರದ್ದುಪಡಿಸಿದಾಗಿನಿಂದ ಬಂಧನದಲ್ಲಿರುವ ಅಲ್ಲಿನ ಮಾಜಿ ಮುಖ್ಯಮಂತ್ರಿ ಫಾರುಕ್ ಅಬ್ದುಲ್ಲಾ ವರನ್ನು ನ್ಯಾಯಾಲಯ ಮುಂದೆ ಹಾಜರುಪಡಿಸುವ ಅರ್ಜಿ ಸಂಬಂಧ ಕೇಂದ್ರ ಸರ್ಕಾರ ಮತ್ತು ಜಮ್ಮು ಕಾತ್ಮೀರ ಆಡಳಿತದಿಂದ ಸುಪ್ರೀಂಕೋರ್ಟ್ ಪ್ರತಿಕ್ರಿಯೆ ಕೋರಿದೆ ಮುಖ್ಣನ್ಯಾಯಮೂರ್ತಿ ರಂಜನ್ ಗೊಗೋಯ್ ಹಾಗೂ ನ್ಯಾಯಮೂರ್ತಿಗಳಾದ ಎಸ್

ನಜೀರ್ ಅವರಿದ್ದ ಪೀಠ ಕೇಂದ್ರ ಸರ್ಕಾರಕ್ಕೆ ಪ್ರತಿಕ್ರಿಯೆ ಕೋರಿ ನೋಟಸ್ ನೀಡಿದೆ

ಆಕ್ರಮವಾಗಿ ಬಂಧಿಸಿರುವುದರಿಂದ ನ್ಯಾಪನಲ್ ಕಾನ್ವರೆನ್ಸ್ ನಾಯಕರು ತಮಗಿರುವ ಸಾಂವಿಧಾನಿಕ ಹಕ್ಕುಗಳಿಂದ ವಂಚಿತರಾಗಿದ್ದಾರೆ ಎಂದು ವೈಕೋ ಆರೋಪಿಸಿದ್ದಾರೆ

ಈ ನಡೆಯಿಂದಾಗಿ ಅಲ್ಲಿನ ಅಭಿವೃದ್ಲಿಗೆ ಅಡಚಣೆ ನಿವಾರಣೆಯಾಗಲಿದ್ದು ಮುಸ್ಲಿಂ ಸಮುದಾಯಕ್ಕೆ ಇನ್ನಷ್ಟು ಅನುಕೂಲವಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟದ್ದಾರೆ

ಆಂಧಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆಯ ದೇವಿ ಪಟ್ಟಣದಲ್ಲಿ ತುಂಬಿ ಪರಿಯುತ್ತಿದ್ದ ಗೋದಾವರಿ ನದಿಯಲ್ಲಿ ನಿನ್ನೆ ಪ್ರವಾಸಿಗರ ದೋಣಿ ಮಗುಚಿಬಿದ್ದ ಘಟನೆಯಲ್ಲಿ ಎಲ್ಲಾ ಎಂಟು ಮೃತದೇಹಗಳು ಪತ್ತೆಯಾಗಿವೆ

ರಾಷ್ವೀಯ ವಿಪತ್ತು ಪ್ರತಿಕ್ರಿಯಾ ಪಡೆ ಹಾಗೂ ಪೊಲೀಸರು ಶೋಧ ಮತ್ತು ಪರಿಹಾರ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ

ಈ ದುರಂತಕ್ಕೆ ರಾಷ್ಷಪತಿ ರಾಮ್ನಾಥ್ ಕೋವಿಂದ್ ಉಪರಾಷ್ಷಪತಿ ಎಂ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಲಾನರ್ಜಿ ಮತ್ತಿತರರು ಶೋಕ ವ್ಯಕ್ತಪಡಿಸಿದ್ದಾರೆ

ಅಣೆಕಟ್ಟನ ಎತ್ತರ ಹೆಚ್ಚಿಸಿದ ನಂತರ ಮೊದಲ ಬಾರಿಗೆ ಅಣೆಕಟ್ಟು ತುಂಬುವ ಹಿನ್ನೆಲೆಯಲ್ಲಿ ನಮಾಮಿ ದೇವಿ ನರ್ಮದೇ ಮಹೋತ್ಸವ ಆಚರಿಸಲಾಗುತ್ತಿದ್ದು ಇದರಲ್ಲಿ ಪ್ರಧಾನಮಂತ್ರಿ ಪಾಲ್ಗೊಳ್ಳಲಿದ್ದಾರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಕನಸಾದ ಸರ್ದಾರ್ ಸರೋವರ ಅಣೆಕಟ್ಟು ಯೋಜನೆ ಶ್ರಧಾನಿ ಮೋದಿ ಅವರಿಂದ ಸಾಕಾರವಾಗಿದೆ ಎಂದು ಮುಖ್ಯಮಂತ್ರಿ ವಿಜಯ್ ರೂಪಾನಿ ಹೇಳಿದ್ದಾರೆ

ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ದೂರದರ್ಶನ ನಮ್ಮ ಬದುಕಿನ ಅವಿಭಾದ್ಯ ಅಂಗವಾಗಿದೆ ಎಲ್ಲ ಭಾರತೀಯ ಭಾಷೆಗಳಲ್ಲಿ ದೂರದರ್ಶನ ವಾಹಿನಿ ಲಭ್ಯವಿದೆ ಎಂದು ಹೇಳಿದರು